ಅಕ್ರಮ ಕಲ್ಲು ಗಣಿಗಾರಿಕೆ ನಿಯಂತ್ರಣಕ್ಕೆ ಡ್ರೋನ್ ಸಮೀಕ್ಷೆ ಮುಖ್ಯಮಂತ್ರಿ ಬಿ

ಅಂತರ್ಜಲ ಚೇತನ ಕಾರ್ಯಕ್ರಮದಡಿ ಮೂರು ವರ್ಷದಲ್ಲಿ ಅಂತರ್ಜಲ ವೃದ್ಧಿಗೆ ್ರಮ ಗ್ರಮೀಣಾಭಿವೃದ್ಧಿ ಸಚಿವ ಕೆ

ಅನಾರೋಗ್ಯ ಪೀಡಿತರು ಗರ್ಭಿಣೆಯರು ಸದ್ದಕ್ಕೆ ರೈಲುಪ್ರಯಾಣ ಕೈಗೊಳ್ಳಬಾರದು ರೈಲ್ವೆ ಇಲಾಖೆ ಮನವಿ

ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಇಲಾಖೆಯ ಸಚಿವ ಸಿ

ಪಾಟೀಲ್ ಸರ್ಕಾರದ ಮುಖ್ಯಕಾರ್ಯದರ್ಶಿ ಟಿ

ಸಭೆಯಲ್ಲಿ ಮಾತನಾಡಿದ ಸಚಿವ ಸಿ

ಎಸ್ ಯಡಿಯೂರಪ್ಪ ಚಿತ್ರರಂಗದ ಸದಸ್ತರ ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸುನಿಲ್ ಮರಾಣಿಕ್ ನೇತೃತ್ವದ ನಿಯೋಗ ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಚಿತ್ರೀಕರಣಕ್ಕೆ ಅವಕಾಶ ಕಲ್ಪಿಸುವಂತೆ ಮನವಿ ಸಲ್ಲಿಸಿತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾ ರಾ ಗೋವಿಂದ್ ಮತ್ತಿತರರು ಈ ವೇಳೆ ಉಪ್ಯಾತರಿದ್ದರು ರಾಜ್ಞದಲ್ಲಿ ಅಂತರ್ಜಲ ಚೇತನ ಕಾರ್ಯಕ್ರಮದಡಿ ಮುಂಬರುವ ಮೂರು ವರ್ಷಗಳಲ್ಲಿ ಅಂತರ್ಜಲ ಪ್ರಮಾಣ ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ತುಮಕೂರು ಜಿಲ್ಲೆಯಲ್ಲಿ ದಿ ಆರ್ಟ್ ಆಫ್ ಲಿಎಂಗ್ ಸಹಯೋಗದಲ್ಲಿ ಮನ್ರೇಗಾ ಯೋಜನೆಯಡಿ ಅಂತರ್ಜಲ ಚೇತನ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿ ಅವರು ಮಾತನಾಡಿದರು

ಮ್ರೇಗಾ ಯೋಜನೆಯಡಿ ಅಗತ್ತವಿರುವವರು ಉದ್ದೋಗ ಚೀಟ ಪಡೆದು ಕೆಲಸ ಪಡೆಯಬಹುದು

ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ಮಾತನಾಡಿ ಅಂತರ್ಜಲ ಹೆಚ್ಚಿಸುವ ದೃಷ್ಷಿಯಿಂದ ನೀರಿನ ಮರುಬಳಕೆ ಮತ್ತು ಸಂರಕ್ಷಣೆಗೆ ಸಣ್ಣ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ ಆದ್ದತೆ ನೀಡಬೇಕೆಂದರು ಬಳಿಕ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಂಪನ್ನೂಲ ಕೇಂದ್ರದ ನೂತನ ಕಟ್ಟಡದ ಉದ್ವಾಟನೆಯನ್ನು ಸಚಿವ ಕೆ

ಈಶ್ವರಪ್ಪ ನೆರವೇರಿಸಿದರು

ಈ ಕುರಿತು ನಮ್ಮ ಜಿಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಇವರಲ್ಲಿ ಹೆಚ್ಚನವರು ಮಹಾರಾಷ್ಟ ಪ್ರವಾಸದಿಂದ ಬಂದವರಾಗಿದ್ದಾರೆಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಮುಂಬೈಯಿಂದ ಬಂದಿದ್ದ ಇವರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು

ವಲಸೆ ಕಾರ್ಮಿಕರು ತಮ್ಮ ತವರು ರಾಜ್ಯಗಳಿಗೆ ತೆರಳಲು ಸಾಧ್ಯವಾಗುವಂತೆ ದೇಶಾದ್ಯಂತ ರೈಲ್ವೆ ಶ್ರಮಿಕ್ ರೈಲುಗಳು ದಿನನಿತ್ತ ಕಾರ್ಯಾಚರಣೆ ನಡೆಸುತ್ತಿದೆ

ಇದರಿಂದ ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಅವರು ಮತ್ತಷ್ಟು ಅಪಾಯಕ್ಕೆ ಒಳಗಾಗುವ ಸಾಧ್ವತೆಯಿದೆ ಎಂದು ರೈಲ್ವೇ ಇಲಾಖೆ ತಿಳಿಸಿದೆ

ರೈಲ್ವೆ ಪ್ರಯಾಣದ ವೇಳೆ ಅನಾರೋಗ್ಯ ಸಮಸ್ಥೆಗಳಿಂದಾಗಿ ಕೆಲವು ಪ್ರಯಾಣಿಕರು ಸಾವಿಗೀಡಾಗುತ್ತಿರುವ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ